ನೂತನ ವಿಜಯನಗರ ಬೆಲ್ಲೆ ರಚನೆ ಪ್ರಸ್ತಾವ ಸಾಧಕ ಬಾಧಕ ಪರಿಶೀಲಿಸಿ ನಿರ್ಧಾರ ಗ್ಲಪ ಸಚಿವ ಬಸವರಾಜ ದೊಮ್ನಾಯಿ ಸುಪ್ರೀಂಕೋರ್ಟ್ನಲ್ಲಿ ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಬುಧವಾರಕ್ಕೆ ಮುಂದೂಡಿಕೆ

ಬೆಂಗಳೂರಿಗೆ ಎರಡು ದಿನಗಳ ಭೇಟಿಗಾಗಿ ನಾಳೆ ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ಡು ಆಗಮನ

ರಾಜ್ಯದಲ್ಲಿ ಮಳೆ ಪ್ರವಾಹದಿಂದ ಆಗಿರುವ ಹಾನಿಗೆ ಸಂಬಂಧಿಸಿದಂತೆ ಸದ್ದದಲ್ಲೇ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಪರಿಹಾರ ಮೊತ್ತ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಗ್ಲಹ ಖಾತೆ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ತಿಳಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ಗಿಗೋಷ್ನಿಯಲ್ಲಿ ಮಾತನಾಡಿ ಕೇಂದ್ರದಿಂದ ಶ್ರವಾಹ ಪರಿಹಾರ ಬಿಡುಗಡೆ ವಿಳಂಬವಾಗಿಲ್ಲ ದೇಶಾದ್ಗಂತ ಪತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ನೆರೆಹಾನಿ ಆಗಿದೆ ಈ ಎಲ್ಲ ರಾಜ್ಯಗಳಿಂದಲೂ ವರದಿ ಪಡೆಯಲಾಗುತ್ತಿದೆ ಕರ್ನಾಟಕದಲ್ಲೂ ಸಾಕಷ್ಟು ನಷ್ಟ ಆಗಿರುವ ಬಗ್ಗೆ ಕೇಂದ್ರದ ಬಳಿ ಮಾಹಿತಿ ಇದೆ ಎಂದು ಹೇಳಿದರು ರಾಜ್ಞ ಸರ್ಕಾರಗಳ ಬಳಿ ಸಿಆರ್ಎಫ್ ನಿಧಿ ಇದ್ದು ರಾಜ್ಞಗಳು ತಕ್ಷಣಕ್ಷೆ ಈ ನಿಧಿ ಬಳಸಿಕೊಳ್ಳಬಹುದಾಗಿದೆ ಆ ಬಳಿಕ ಕೇಂದ್ರ ಸರ್ಕಾರ ಇದರ ಮರುಪಾವತಿ ಮಾಡುವುದು ಎಂದು ಸಚಿವರು ತಿಳಿಸಿದರು ಅಮೆರಿಕದ ಹೂಸ್ಸನ್ ನಗರದಲ್ಲಿ ನಡೆದ ಹೌಡಿ ಮೋಡಿ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ಅಮೆರಿಕ ಪ್ರವಾಸದಿಂದ ಉಭಯ ದೇಶಗಳಿಗೆ ಆರ್ಥಿಕತೆಯ ಲಾಭವಾಗಲಿದೆ ಬಾಂಧವ್ಯ ಮತ್ತಪ್ಪು ಬಲಗೊಳ್ಳಲಿದೆ ಎಂದು ಸಚಿವ ಕಿಶನ್ ರೆಡ್ಡಿ ಹೇಳಿದರು ಕೊಡಗು ಜಲ್ಲೆಯಲ್ಲಿ ಕಳೆದ ವರ್ಷ ಪ್ರಕೃತಿ ವಿಕೋಪದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ನಿರ್ಮಿಸಲಾಗುತ್ತಿರುವ ಮನೆಗಳನ್ನು ಸರ್ಕಾರದಿಂದ ಪಸ್ನಾಂತರಿಸಲಾಗುತ್ತದೆ ಎಂದು ವಸತಿ ಸಚಿವ ಹಾಗೂ ಜಿಲ್ನಾ ಪಭಾರಿ ಉಸ್ತುವಾರಿ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ ಅವರು ಮಡಿಕೇರಿಯಲ್ಲಿಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಕಳೆದ ವರ್ಷ ಮನೆ ನಿರ್ಮಾಣ ವಿಳಂಬವಾಗಿ ಪ್ರಾರಂಭವಾಗಿದ್ದೇ ಮನೆ ಹಸ್ತಾಂತರ ತಡವಾಗಲು ಕಾರಣ ಎಂದು ಹೇಳಿದರು ಮುಂದಿನ ಎರಡು ವರ್ಷಗಳಲ್ಲಿ ಕೊಡಗಿನ ಸಂತ್ರಸ್ತರ ಸಮಸ್ಕೆಯನ್ನು ಸಂಪೂರ್ಣ ನಿವಾರಿಸಲು ತ್ರಮಕ್ಟೆಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು

ಅವರು ಕಲಬುರಗಿಯಲ್ಲಿಂದು ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಜಿಲ್ಲೆ ರಚಿಸಬೇಕೆಂದು ಕೆಲ ವ್ಯಕ್ತಿಗಳು ಮತ್ತು ಸಂಘಟನೆಗಳು ರಾಜ್ಯ ಸರ್ಕಾರಕ್ಷೆ ಮನವಿ ಮಾಡಿದ್ದರೆ ಇನ್ನು ಕೆಲ ವ್ಯಕ್ತಿಗಳು ಮತ್ತು ಸಂಘಟನೆಗಳು ಈ ಪ್ರಸ್ತಾವವನ್ನು ವಿರೋಧಿಸಿವೆ ಹಾಗಾಗಿ ಈ ವಿಚಾರದ ಸಾಧಕ ಭಾದಕಗಳನ್ನು ಪರಿತೀಲಿಸಿ ಸರ್ಕಾರ ನಿರ್ಧಾರ ಕೈಗೊಳ್ಳುವುದು ಎಂದು ಹೇಳಿದರು ಒಂದು ವೇಳೆ ನೂತನ ವಿಜಯನಗರ ಜಿಲ್ಲೆ ರಚನೆಯಾದಲ್ಲಿ

ನ್ಯಾಯಮೂರ್ತಿ ಎನ್

ಸುಪ್ರೀಂಕೋರ್ಟ್ನಲ್ಲಿನ ವಿಚಾರಣೆ ಹಾಗೂ ನ್ಯಾಯಾಲಯ ನೀಡುವ ಆದೇಶ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ಈ ಮಧ್ಯೆ ಬೆಂಗಳೂರಿನಲ್ಲಿಂದು ಸುದ್ಗಿಗಾರರ ಪ್ರಶೈಗಳಿಗೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ

ಅಶ್ವತ್ವ್ ನಾರಾಯಣ ಉಪಚುನಾವಣೆಗೆ ಬಿಜೆಪಿ ಸಜ್ಜಾಗಿದೆ ಎಂದು ಹೇಳದರು ಅನರ್ಪ ಶಾಸಕರ ಅರ್ಜಿಯ ವಿಚಾರಣೆ ಸುಪೀಂಕೋರ್ಟ್ನಲ್ಲಿ ನಡೆಯುತಿದ್ದು ಈ ವಿಷಯದಲ್ಲಿ ನ್ನಾಯಾಲಯ ನೀಡುವ ನಿರ್ಣಯವನ್ನು ಆಧರಿಸಿ ಬಿಜೆಪಿ ತನ್ನ ಚುನಾವಣಾ ಅಭ್ಯರ್ಥಿಗಳ ಆಯ್ಗೆ ಬಗ್ಗೆ ನಿರ್ಧರಿಸಲಿದೆ ಎಂದು ಅವರು ಹೇಳಿದರು

ಬೆಳಗಾವಿ ಜಿಲ್ಲೆ ಕಾಗವಾಡ ಕ್ಷೇತ್ರದಲ್ಲಿ ಇಂದು ಐದು ಮಂದಿ ನಾಮಪತ್ರ ಸಲ್ಲಿಸಿದ್ದಾರೆ ಅಥಣಿ ಕ್ಷೇತ್ರದಿಂದ ನಾಲ್ಲು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಒಂದು ನಾಮಪತ್ರ ಸಲ್ಲಿಕೆಯಾಗಿದೆ

ಮಂಜುನಾಥ್ ತಮ್ಮ ಸ್ವಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅವರು ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳಿಗೆ ಈ ವಿಷಯ ತಿಳಿಸಿ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ತಾವು ಈ ನಿರ್ಧಾರ ತೆಗೆದುಕೊಂಡಿದ್ದು ಗ್ರಾಮೀಣಾಭವೃದ್ದಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ರಾಜೀನಾಮೆ ಸಲ್ಲಿಸಿರುವುದಾಗಿ ತಿಳಿಸಿದರು

ಈ ಮತಯಂತ್ರಕಿಂತ ಹೆಚ್ಚನ ಮಾಹಿತಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವ ಎಂ

ಹುಣಸೂರು ಉಪಚುನಾವಣೆಗೆ ಈ ನೂತನ ಮತಯಂತ್ರವನ್ನು ಬಳಕೆ ಮಾಡುತ್ತಿದ್ದು ಆ ಬಗ್ಗೆ ಪ್ರಾತ್ಪಕ್ಷಿಕೆ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ತಿಳಿಸಿದ್ದಾರೆ

ವೆಂಕಯ್ಯನಾಯ್ದು ಎರಡು ದಿನಗಳ ಭೇಟಗಾಗಿ ನಾಳೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಕ್ನಾಲಿಕಟ್ನಿಂದ ನಾಳೆ ಮಧ್ಯಾಪ್ನ ಬೆಂಗಳೂರಿಗೆ ಬಂದಿಳಿಯುವ ಉಪರಾಷ್ಸಪತಿಗಳು ಬಿಎಚ್ಎಸ್ ಉನ್ನತ ಶಿಕ್ಷಣ ಸಂಸ್ಥೆಯ ಅಮೃತ ಮಹೋತ್ಸವದಲ್ಲಿ ಭಾಗವಹಿಸುವರು

ಆ ಬಳಿಕ ವೆಂಕಯ್ನಾಯ್ನು ಅವರು ಪುಣೆಗೆ ತೆರಳಲಿದ್ದಾರೆ

ಉನ್ನತ ಶಿಕ್ಷಣ ಐಟಿ ಬಿಟಿ ವಿಜ್ವಾನ ಮತ್ತು ತಂತ್ರಜ್ವಾನ ಬಾತೆ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾ

ಅಶ್ವತ್ತ ನಾರಾಯಣ ಸಭೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿಗಳು ಈ ವೇದಿಕೆ ಅಕ್ಷಣ ಮತ್ತು ಕೌಶಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದು ಎಲ್ಲಡೆ ಗುಣಮಟ್ಟದ ಶಿಕ್ಷಣ ಒದಗಿಸುವಲ್ಲಿ ಕಾರ್ಯಪ್ರವೃತ್ತವಾಗಿದೆ ಎಂದು ತಿಳಿಸಿದರು ವೇದಿಕೆ ಸಮಾಲೋಚನೆಗಳನ್ನು ನಡೆಸಿ ಶಿಕ್ಷಣ ಕ್ಷೇತ್ರದಲ್ಲಿನ ಸವಾಲುಗಳ ನಿವಾರಣೆಗೆ ಮುಂದಾಗುವುದು ಎಂದು ಅವರು ಹೇಳಿದರು

ವಿಶ್ವ ಕೈಕ್ಷಣಿಕ ಸಂಸ್ವೆಯಾದ ಇಂಡಿಯಾ ಡಿಡಾಡಿಕ್ ಅಸೋಸಿಯೇಶನ್ ಈ ಅಗ್ರ ಸಭೆಯನ್ನು ಆಯೋಜಿಸಿದೆ

ಮೈಸೂರು ದಸರಾ ಮಹೋತ್ವವದ ಸಿದ್ದತೆ ಮತ್ತು ಕಾರ್ಯಕ್ರಮಗಳಿಗೆ ಇದರಿಂದ ಯಾವುದೇ ಅಡಚಣೆಯಾಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾಚುನಾವಣಾಧಿಕಾರಿ ಅಭಿರಾಮ್ ಜಿ ಶಂಕರ್ ತಿಳಿಸಿದ್ದಾರೆ

ಬೆಂಗಳೂರಿನಲ್ಲಿಂದು ತಿಳಿಸಿದರು

ಸಾವಿರ ಗಿಡಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು

ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿದೆ ಕರಾವಳಿ ಮತ್ತು ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಿದೆ

ಮುನ್ಸೂಚನೆಯಂತೆ ಒಳನಾಡಿನ ಅನೇಕ ಕಡೆ ಹಾಗೂ ಕರಾವಳಿಯ ಕೆಲವೆಡೆ ಮಳೆಯಾಗುವ ಸಂಭವವಿದೆ

ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮೋಡದ ವಾತಾವರಣವಿದ್ಲು